ಕೋವಿಡ್ ಲಸಿಕೆ ಅಭಿಯಾನ ದೇಶದಲ್ಲಿ ಒಂದು ಕೋಟಗೂ ಅಧಿಕ ಮಂದಿಗೆ ಲಸಿಕೆ

ಅಮೆರಿಕದ ಜೆನಿಫರ್ ಬ್ರಾಡಿ

ಕೃಷಿ ಮೂಲಸೌಕರ್ಯ ಉತ್ಪಾದನಾ ವಲಯ ಮಾನವ ಸಂಪನ್ಮೂಲ ಅಭಿವೃದ್ಧಿ ತಳಮಟ್ಟದಲ್ಲಿ ಸೇವಾ ವಿತರಣೆ ಆರೋಗ್ಯ ಮತ್ತು ಪೌಷ್ಟಿಕಾಂಶ ಮತ್ತಿತರ ವಿಜಾರಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಯಿತು ಆತ್ಮನಿರ್ಭರ ಭಾರತ್ ಅಭಿಯಾನ ದೇಶವನ್ನು ಸದ್ಭಢವಾಗಿಸುವ ಯೋಜನೆಯಾಗಿದೆ ಈ ಅಭಿಯಾನದ ಮೂಲಕ ಭಾರತ ತನಗೆ ಮಾತ್ರ ಅಗತ್ಯ ವಸ್ತುಗಳನ್ನು ಉತ್ಪಾದನೆ ಮಾಡುವುದಲ್ಲದೇ ವಿಶ್ವದ ಅಗತ್ಯತೆಗೂ ನೆರವಾಗಲಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರಮೋದಿ ಹೇಳಿದರು ಅಭಿವೃದ್ದಿಯೇ ದೇಶದ ಮೂಲಮಂತ್ರವಾಗಿದೆ ಕ್ಷಿಪ್ರಗತಿಯಲ್ಲಿ ಹಾಗೂ ಯಾವುದೇ ಕಾಲಪರಣ ಮಾಡದೇ ಪ್ರಗತಿಯಿಡೆಗೆ ಸಾಗುವ ಮನಃಶ್ಠಿತಿಯನ್ನು ಸರ್ಕಾರ ಹೊಂದಿದೆ ಬದಲಾವಣೆಯ ಈ ಕಾಲಘಟ್ಟದಲ್ಲಿ ಯುವಜನತೆ ಪ್ರಮುಖ ಪಾತ್ರ ವಹಿಸಿದೆ ಎಂದು ಪ್ರಧಾನಮಂತ್ರಿ ಹೇಳಿದರು ದೇಶದ ಬಾಸಗಿ ಕ್ಷೇತ್ರವೂ ಕೂಡ ಹೆಚ್ಚಿನ ಶಕ್ತಿ ಸಾಮರ್ಥ್ಯದೊಂದಿಗೆ ಮುಂದೆ ಬರುತ್ತಿದೆ

ಈ ಅನುದಾನದಿಂದ ಸಹಸ್ರಾರು ಉದ್ಯೋಗಗಳು ಸ್ಕಷ್ಟಿಯಾಗಲಿವೆ ಎಂದು ಮೋದಿ ಹೇಳಿದರು

ಪರ್ಷವರ್ಧನ್ ಜಾಲನೆ ನೀಡಿದ್ದಾರೆ

ಸುಕ್ಕಿರ ಅಭಿವೃದ್ಧಿ ಗುರಿಗಳಲ್ಲಿ ಸಾರ್ವತ್ರಿಕ ಲಸಿಕೆ ಕಾರ್ಯಕ್ರಮದ ವ್ಕವಸ್ಥೆ ಬಲವರ್ಧನೆಯೂ ಸಹ ಸೇರಿದೆ ನಮ್ಮ ಅನ್ನದಾತರನ್ನು ಊರ್ಜಾ ದಾತರನ್ನಾಗಿ ಮಾಡಲು ಅವರನ್ನು ಸೌರವಲಯದೊಂದಿಗೆ ಬೆಸೆಯಲಾಗುವುದು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಿನ್ನೆ ಕೇರಳದಲ್ಲಿ ಹಲವು ಪ್ರಮುಖ ಇಂಧನ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು ಈ ಯೋಜನೆಗಳಿಂದ ಕೇರಳದ ಪ್ರಗತಿಯ ಯಶೋಗಾಥೆ ಮಹತ್ವದ ಮೈಲಿಗಲ್ಲ ತಲುಪಲಿದೆ

ಹವಾಮಾನ ವೈಪರಿತ್ವದ ವಿರುದ್ದ ಹೋರಾಡಲು ಸೌರಶಕ್ತಿ ನಮಗೆ ಹೆಚ್ಚಿನ ಬಲ ತಂದುಕೊಟ್ಟಿದೆ

ಎಂ

ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ದಿ ಸಂಶ್ವೆ ಡಿಆರ್ಡಿಒ ವಿನ್ವಾಸಗೊಳಿಸಿ ಅಭಿವೃದ್ದಿಪಡಿಸಿರುವ ಹೆಲಿನಾ ಮತ್ತು ಧುವಾಸ್ತ ಕ್ಷಿಪಣಿ ವ್ಯವಸ್ಥೆಯ ಪ್ರಾಯೋಗಿಕ ಬಳಕೆಯನ್ನು ಯಶಸ್ವಿಯಾಗಿ ಮಾಡಲಾಗಿದೆ ಸೇನೆ ಮತ್ತು ವಾಯುಪಡೆ ಜತೆಯಾಗಿ ಬಳಕೆ ಮಾಡಬಹುದಾದ ಈ ಕ್ಷಿಪಣಿಯ ಜಂಟಿ ಪರೀಕ್ಷೆಯನ್ನು ಮರುಭೂಮಿ ವಲಯದಲ್ಲಿ ಅತ್ತಾಧುನಿಕ ಲಘು ಹೆಲಿಕಾಫ್ಟರ್ ಮೂಲಕ ನಡೆಸಲಾಯಿತು

ಈ ಸಾಧನೆಗಾಗಿ ರಕ್ಷಣಾ ಸಚಿವ ರಾಜನಾಥ್ಸಿಂಗ್ ಅವರು ಡಿಆರ್ಡಿಒ ಭಾರತೀಯ ಸೇನೆ ಮತ್ತು ಭಾರತೀಯ ವಾಯುಪಡೆಯನ್ನು ಅಭಿನಂದಿಸಿದ್ದಾರೆ

ದೆಹಲಿಯಲ್ಲಿ ಈ ವಿಷಯ ತಿಳಿಸಿದ ಆರೋಗ್ಯ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಡಾ

ಈ ಮಧ್ಯೆ ಕೇಂದ್ರ ಆರೋಗ್ಯ ಸಚಿವ ಡಾ

ಇಟಾ ನಗರದಲ್ಲಿ ಆಯೋಜಿಸಿದ್ದ ಪ್ರಮುಖ ಕಾರ್ಯಕ್ರಮದಲ್ಲಿ ಮುಖ್ಚಮಂತ್ರಿ ಪೇಮಾ ಖಂಡು ಭಾಗವಹಿಸಿ ಅರುಣಾಚಲ ಪ್ರದೇಶ ಸವಾಲುಗಳನ್ನು ಎದುರಿಸಲು ಸಾಮರ್ಥ್ಯ ಹೊಂದಿದೆ ಎಂದು ಹೇಳಿದರು ರಾಷ್ಟಪತಿ ರಾಮನಾಥ್ ಕೋವಿಂದ್ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡ ಹಾಗೂ ಪ್ರಧಾನಮಂತ್ರಿ ನರೇಂದ್ರಮೋದಿ ಅರುಣಾಚಲ ಪ್ರದೇಶದ ಜನತೆಗೆ ರಾಜ್ಕೊತ್ಲವದ ಶುಭಾಶಯ ಕೋರಿದ್ದಾರೆ ಜಮ್ಮ ಮತ್ತು ಕಾಶ್ಮೀರದ ಕೈಗಾರಿಕಾ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಸೆಂಟ್ರಲ್ ಸೆಕ್ಟರ್ ಸೀಮ್ ಎಂಬ ಹೊಸ ಯೋಜನೆಯನ್ನು ಮೋಷಣೆ ಮಾಡಿದೆ

ಜಮ್ಮ ಮತ್ತು ಕಾಶ್ಮೀರದಲ್ಲಿ ಸಾಮಾಜಕ ಆರ್ಥಿಕ ಅಭಿವೃದ್ಧಿಯನ್ನು ಹೆಚ್ಚಿಸುವ ನಿಟ್ಟನ ನೇರ ಉದ್ಯೋಗವನ್ನು ಸೃಷ್ಟಿಸುವುದು ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ

ಜಮ್ಮ ಮತ್ತು ಕಾಶ್ಮೀರದ ವಲಯಮಟ್ಟದ ಕೈಗಾರಿಕಾ ಅಭಿವೃದ್ಧಿಯನ್ನು ಹೆಚ್ಚಿಸುವ ಗುರಿಯನ್ನು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಯೋಜನೆ ಹೊಂದಿದೆ

ಮಿಶ್ರ ಡಬಲ್ಸ್ ಫೈನಲ್ ಪಂದ್ಕದಲ್ಲಿ ಆಸ್ಟೇಲಿಯಾದ ಸಮಂತಾ ಸ್ಟೂಸೂರ್ ಮತ್ತು ಮ್ಡಾಥ್ಡೂ ಜೋಡಿ ಜೆಕ್ ರಿಪಬ್ಲಿಕ್ನ ಬಾಬಾರೋ ರೆಜ್ಸಿಕೋವಾ ಹಾಗೂ ಅಮೆರಿಕಾದ ರಾಜೀವ್ ರಾಮ್ ಜೋಡಿ ಪ್ರಶಸ್ತಿಗಾಗಿ ಸೇಸಲಿವೆ